ಎನ್ ಎಕ್ಸ್ ಮೀಡಿಯಾ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದ ಎದುರು ಕೇಂದ್ರದ ಮಾಜಿ ಹಣಕಾಸು ಸಚಿವ ಪಿ

ಕರ್ನಾಟಕ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಬಿಜೆಪಿ ಸದಸ್ಯರ ಧರಣಿ ವಿಧಾನಸಭೆ ಕಲಾಪ ನಾಳೆಗೆ ಮುಂದೂಡಿಕೆ

ಅನಿಯಂತ್ರಿತ ಠೇವಣಿ ಯೋಜನೆ ನಿಷೇಧ ಮಸೂದೆಯ ತಿದ್ದುಪಡಿಗಳಿಗೆ ಕೇಂದ್ರ ಸಚಿವ ಸಂಪುಟದ ಅನುಮೋದನೆ ಭಾರತೀಯ ರಿಜರ್ವ್ ಬ್ಯಾಂಕ್ ಆರ್

ಐ ತನ್ನ ಆರನೇ ದ್ವೈ ಮಾಸಿಕ ಹಣಕಾಸು ನೀತಿಯ ಪರಾಮರ್ಶೆಯನ್ನು ಇಂದು ಪ್ರಕಟಿಸಿದೆ ಪ್ರಸಕ್ತ ಮತ್ತು ಹೊರಹೊಮ್ಮಲಿರುವ ಬ್ಬಹತ್ ಆರ್ಥಿಕ ಪರಿಸ್ತಿತಿಯ ನಿರ್ಧರಣೆಯ ಆಧಾರದಲ್ಲಿ ಆರ್

ಐ ನ ಹಣಕಾಸು ನೀತಿಗಳ ಸಮಿತಿ ನೀತಿಯ ರೆಪೋ ದರಗಳನ್ನು ಲಿಕ್ವಿಡಿಟಿ ಹೊಂದಾಣಿಕೆ ಸೌಲಭ್ಯ ಎಲ್ ಎ

ಅದರ ಪರಿಣಾಮವಾಗಿ ಎಲ್

ಎಸ್

ಐ ನ ಗೌರ್ನರ್ ಆಗಿ ಶಕ್ತಿಕಾಂತ್ ದಾಸ್ ಅವರು ನೇಮಕವಾದ ಮತ್ತು ಮಧ್ಯಂತರ ಬಜೆಟ್ ಮಂಡನೆಯ ತರುವಾಯ ಪ್ರಕಟಿಸಲಾಗುತ್ತಿರುವ ಪ್ರಥಮ ನೀತಿ ಪರಾಮರ್ಶೆ ಇದಾಗಿದೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ತನಿಖೆಗೆ ಸಂಬಂಧಿಸಿದಂತೆ ವಾಣಿಜ್ನೋದ್ಯಮಿ ರಾಬರ್ಟ್ ವಾದ್ರಾ ಎರಡನೇ ದಿನವಾದ ಇಂದೂ ಸಹ ದೆಹಲಿಯ ಜಾರಿ ನಿರ್ದೇಶನಾಲಯದ ಮುಂದೆ ವಿಚಾರಣೆಗೆ ಹಾಜರಾದರು ಲಂಡನ್ ನಲ್ತಿ ಆಸ್ತಿ ಖರೀದಿಸಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಈ ವಿಚಾರಣೆ ನಡೆಯುತ್ತಿದೆ ಕಳೆದ ವಾರ ದೆಹಲಿ ನ್ಯಾಯಾಲಯ ಈ ಪ್ರಕರಣದಲ್ಲಿ ವಾದ್ರಾ ಅವರಿಗೆ ಮಧ್ಯಂತರ ಜಾಮೀನು ಮಂಜೂರು ಮಾಡಿ ಜಾರಿ ನಿರ್ದೇಶನಾಲಯದ ಮುಂದೆ ಹಾಜರಾಗಿ ತನಿಖೆಗೆ ಸಹಕರಿಸುವಂತೆ ನಿರ್ದೇಶಿಸಿತ್ತು ಎರಡು ಮನೆ ಮತ್ತು ಆರು ಫ್ಲಾಟ್ ಗಳು ಸೇರಿದಂತೆ ಹಲವಾರು ಆಸ್ತಿಗಳನ್ನು ವಾದ್ರಾ ಲಂಡನ್ ನಲ್ಲಿ ಹೊಂದಿರುವ ಬಗ್ಗೆ ತನ್ನ ಬಳಿ ಮಾಹಿತಿ ಇದೆ ಎಂದು ನಿರ್ದೇಶನಾಲಯ ನ್ಯಾಯಾಲಯಕ್ನೆ ತಿಳಿಸಿತ್ತು

ಎನ್ ಎಕ್ಬ್ ಮೀಡಿಯಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರದ ಮಾಜಿ ಹಣಕಾಸು ಸಚಿವ ಪಿ

ಕಾರ್ತಿ ಅವರಿಗೆ ಇದಿ ಸಮನ್ಸ್ ಜಾರಿ ಮಾಡಿತ್ತು ಈ ಪ್ರಕರಣದ ತನಿಖೆ ನಡೆಸುತ್ತಿರುವ ಜಾರಿ ನಿರ್ದೇಶನಾಲಯ ಮತ್ತು ಕೇಂದ್ರೀಯ ತನಿಖಾ ಸಂಸ್ಥೆ ಸಿಬಿಐ ಪ್ರಕರಣದ ಸಂಬಂಧ ಕಾರ್ತಿ ಅವರನ್ನು ಈಗಾಗಲೇ ಹಲವು ಸಂದರ್ಭಗಳಲ್ಲಿ ವಿಚಾರಣೆಗೆ ಒಳಪಡಿಸಿವೆ

ಎನ್ ಎಕ್ಸ್ ಮೀಡಿಯಾಕ್ನೆ ವಿದೇಶೀ ಬಂಡವಾಳ ಅನುಮೋದನೆಯನ್ನು ವಿದೇಶೀ ಹೂಡಿಕೆ ಉತ್ತೇಜನ ಮಂಡಳಿ ಎಫ್ ಐ

ಹೇಗೆ ನೀಡಿತು ಎಂಬ ಬಗ್ಗೆ ಎರಡೂ ಸಂಸ್ಥೆಗಳು ತನಿಖೆ ನಡೆಸುತ್ತಿವೆ

ಎನ್

ಐ

ಅನುಮೋದನೆ ಕೊಡಿಸಲು ಕಾರ್ತಿ ಅವರು ಹಣ ಪಡೆದಿದ್ದಾರೆ ಎಂಬ ಆರೋಪದ ಮೇಲೆ ಕಳೆದ ವರ್ಷ ಫೆಬ್ರವರಿಯಲ್ಲಿ ಕಾರ್ತಿ ಅವರನ್ನು ಸಿಬಿಐ ಬಂಧಿಸಿತ್ತು ಅವರಿಗೆ ನಂತರ ಜಾಮೀನು ಮಂಜೂರಾಗಿತ್ತು ಗಡಿಗಳಲ್ಲಿ ಒಳನುಸುಳುವಿಕೆಯನ್ನು ತಡೆಯಲು ಗಡಿ ನಿರ್ವಹಣೆ ನೆರವಿಗೆ ಬಾಹ್ಯಾಕಾಶ ತಂತ್ರಜ್ಞಾನ ಬಳಕೆ ಮಾಡುವ ಯೋಜನೆಗೆ ಕೇಂದ್ರ ಸರ್ಕಾರ ತನ್ನ ಅನುಮೋದನೆ ನೀಡಿದೆ

ಕಳೆದ ನಾಲ್ಕು ವರ್ಷಗಳ ಅವಧಿಯಲ್ಲಿ ದೇಶದ ಗಡಿಯಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಒಳನುಸುಳುವಿಕೆ ಪ್ರಕರಣಗಳು ನಡೆದಿವೆ ಗಡಿ ನಿರ್ವಹಣೆ ಸುಧಾರಣೆಗಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ಬಳಸಲು ದ್ವೀಪ ಅಭಿವೃದ್ದಿ ಗದಿ ಸುರಕ್ಷತೆ ಸಂವಹನ ಮತ್ತು ಪಥದರ್ಶಕ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಮತ್ತು ಗಡಿ ಮೂಲಸೌಕರ್ಯ ಅಭಿವೃದ್ದಿ ಕ್ಷೇತ್ರಗಳನ್ನು ಗುರುತಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ

ಪಿ

ಎಸ್ಪಿ ಆರ್ ಜೆ ಡಿ

ಕೇಂದ್ರೀಯ ಸಶಸ್ತ್ವ ಪೊಲೀಸ್ ಪಡೆ ಸಿ ಎ ಪಿ ಎಫ್

ಕರ್ನಾಟಕ ವಿಧಾನಮಂಡಲ ಅಧಿವೇಶನದ ಎರಡನೆಯ ದಿನವಾದ ಇಂದೂ ಸಹ ಉಭಯ ಸದನಗಳಲ್ಲಿ ಬಿಜೆಪಿ ಸದಸ್ಯರ ಧರಣಿಯಿಂದಾಗಿ ಕಲಾಪ ಸಾಧ್ಯವಾಗಲಿಲ್ಲ ವಿಧಾನಸಭೆಯ ಕಲಾಪವನ್ನು ನಾಳೆಗೆ ಮುಂದೂಡಲಾಗಿದೆ ಇಂದು ಬೆಳಗ್ಗೆ ವಿಧಾನಸಭೆಯ ಕಲಾಪ ಆರಂಭಗೊಂಡಾಗ ಪ್ರತಿ ಪಕ್ಷ ಬಿಜೆಪಿ ಸದಸ್ಯರು ಸಭಾಧ್ಯಕ್ಷರ ಆಸನದ ಎದುರು ಧಾವಿಸಿ ಸರ್ಕಾರದ ವಿರುದ್ದ ಘೋಷಣೆ ಕೂಗಿದರು ಸಮ್ಮಿಶ್ರ ಸರ್ಕಾರಕ್ಕೆ ಬಹುಮತವಿಲ್ಲ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆರೋಪಿಸಿ ಸದನದ ಬಾವಿಗಿಳಿದು ಧರಣಿ ನಡೆಸಿದ್ದರಿಂದ ವಿಧಾನಸಭೆಯ ಕಲಾಪವನ್ನು ಮೊದಲಿಗೆ ಎರಡು ಬಾರಿ ಮುಂದೂಡಲಾಯಿತು ಸಭಾಧ್ಯಕ್ಷ ರಮೇಶ್ ಕುಮಾರ್ ಪ್ರತಿಭಟನೆ ಕೈಬಿಟ್ನು ಕಲಾಪಕ್ಕೆ ಸಹಕರಿಸಬೇಕೆಂದು ಮಾಡಿದ ಮನವಿಗೆ ಪ್ರತಿಪಕ್ಷ ಸದಸ್ಯರು ಸ್ವಂದಿಸಲಿಲ್ಲ

ಮತ್ತೊಂದೆಡೆ ಕರ್ನಾಟಕ ವಿಧಾನಪರಿಷತ್ನಲ್ಲಿ ವಿಪ್ ಜಾರಿ ಮಾಡಿದ್ದರೂ ಕಾಂಗ್ರೆಸ್ ಶಾಸಕರು ಕಲಾಪಕ್ಕೆ ಹಾಜರಾಗಿಲ್ಲ ಆದ್ದರಿಂದ ರಾಜ್ಯ ಸಮ್ಮಿಶ್ರ ಸರ್ಕಾರಕ್ಕೆ ಬಹುಮತವಿಲ್ಲ ಎಂದು ಆರೋಪಿಸಿ ಬಿಜೆಪಿ ಸದಸ್ಯರು ಧರಣಿ ನಡೆಸಿ ಸರ್ಕಾರದ ವಿರುದ್ದ ಘೋಷಣೆ ಕೂಗಿದರು ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಕಾಂಗ್ರೆಸ್ನ ಐವಾನ್ ದಿಸೋಜಾ ಮೊದಲು ಪ್ರಶ್ನೋತ್ತರ ಕಲಾಪ ನಡೆಯಲಿ ನಂತರ ಬೇರೆ ಕಲಾಪವನ್ನು ಕೈಗೆತ್ತಿಕೊಳ್ಳಬೇಕು ಎಂದು ಸಭಾಪತಿ ಅವರಲ್ಲಿ ಮನವಿ ಮಾಡಿದರು ಬಿಜೆಪಿ ಸದಸ್ಯರ ಘೋಷಣೆ ಮುಂದುವರಿದಾಗ ಸಭಾನಾಯಕಿ ಜಯಮಾಲ ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶ ನೀಡಬೇಕೆಂದು ಒತ್ತಾಯಿಸಿದರು ಆಗ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆದು ಸದನದಲ್ಲಿ ಕೋಲಾಹಲ ಉಂಟಾಯಿತು

ಮುಖ್ಯ ನ್ಯಾಯಮೂರ್ತ ರಂಜನ್ ಗೊಗೋಯ್ ನೇತೃತ್ವದ ಪೀಠ ಪ್ರಕರಣವನ್ನು ಬಿಹಾರ ಸಿಬಿಐ ನ್ಯಾಯಾಲಯದಿಂದ ದೆಹಲಿಯ ಲೈಂಗಿಕ ಅಪರಾಧಗಳಿಂದ ಮಕ್ಕ ಳನ್ನು ಸಂರಕ್ಷಿಸುವ ಪೋಕ್ಪೋ ಸಾಕೇತ್ ವಿಚಾರಣಾ ನ್ಯಾಯಾಲಯಕ್ಕೆ ಎರಡು ವಾರಗಳಲ್ಲಿ ವರ್ಗಾಯಿಸುವಂತೆ ಆದೇಶ ನೀಡಿದೆ ಪ್ರಕರಣದ ವಿಚಾರಣೆಯನ್ನು ಆರು ತಿಂಗಳುಗಳಲ್ಲಿ ಪೂರ್ಣಗೊಳಿಸುವಂತೆ ಸಾಕೇತ್ ವಿಚಾರಣಾ ನ್ನಾಯಾಲಯಕ್ಕೆ ಸುಪ್ರೀಂಕೋರ್ಟ್ ಪೀಠ ನಿರ್ದೇಶನ ನೀಡಿದೆ

ಸಂಪುಟ ಸಭೆಯ ನಂತರ ಸುದ್ದಿಗಾರರಿಗೆ ವಿವರ ನೀಡಿದ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಈ ತಿದ್ದುಪಡಿಗಳಿಂದ ಅಕ್ರಮ ಠೇವಣಿ ಯೋಜನೆಗಳ ದಂಧೆಯನ್ನು ಇನ್ನಷ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಸಾಧ್ಯವಾಗಲಿದೆ ಮತ್ತು ಇದರಿಂದ ಬಡಜನರು ಮೋಸ ಹೋಗುವುದನ್ನು ತಪ್ಸಿಸಬಹುದಾಗಿದೆ ಎಂದರು

ಈ ಮಸೂದೆ ಮೂರು ವಿವಿಧ ಸ್ವರೂಪದ ಅಪರಾಧಗಳನ್ನು ಅಂದರೆ ನಿಯಂತ್ರಿತ ಠೇವಣಿ ಯೋಜನೆ ನಡೆಸುವುದು ನಿಯಂತ್ರಿತ ಠೇವಣಿ ಯೋಜನೆಗಳಲ್ಲಿ ವಂಚನೆಯ ಉದ್ದೇಶದಿಂದ ಬಾಕಿ ಉಳಿಸಿಕೊಳ್ಳುವುದು ಮತ್ತು ಅನಿಯಂತ್ರಿತ ಠೇವಣಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ತಪ್ಪು ಪ್ರಚೋದನೆ ನೀಡುವುದನ್ನು ಸೇರಿಸಲಾಗಿದೆ ಠೇವಣೆದಾರರಿಗೆ ಹಣ ಮರುಪಾವತಿ ಮಾಡಲು ಸೂಕ್ತ ಪ್ರಾಧಿಕಾರಗಳಿಂದ ಅವರ ಆಸ್ತಿ ಮುಟ್ನುಗೋಲು ಹಾಕಿಕೊಳ್ಳಲು ಮತ್ತು ಅದನ್ನು ನಗದೀಕರಿಸಿ ಠೇವಣಿದಾರರಿಗೆ ಮರುಪಾವತಿಸಲು ಅವಕಾಶ ಕಲ್ಸಿಸುತ್ತದೆ

ಈ ತಿಂಗಳ ಆರಂಭದಲ್ಲಿ ಹಣಕಾಸು ಸಚಿವ ಪೀಯೂಷ್ ಗೋಯಲ್ ಅವರು ಬಜೆಟ್ ನಲ್ಲಿ ಪ್ರಕಟಿಸಿರುವ ರಾಷ್ಟೀಯ ಕಾಮಧೇನು ಆಯೋಗಕ್ಕೂ ಸಂಪುಟದ ಸಮ್ಮತಿ ದೊರೆತಿದೆ ಈ ಆಯೋಗವನ್ನು ದೇಶೀಯ ತಳಿಗಳ ಸಂರಕ್ಷಣೆ ಮತ್ತು ಅಭಿವೃದ್ದಿಗಾಗಿ ಸ್ಥಾಪಿಸಲಾಗುತ್ತದೆ

ಚಲನಚಿತ್ರಗಳನ್ನು ಅನಧಿಕೃತವಾಗಿ ಕ್ಯಾಮ್ ಕಾರ್ಡ್ ಮಾಡುವುದಕ್ಕೆ ಮತ್ತು ಪ್ರತಿಗಳನ್ನು ಮಾಡುವುದಕ್ಕೆ ದಂಡ ವಿಧಿಸುವ ಅವಕಾಶಗಳನ್ನು ಕಲ್ಲಿಸಲಾಗಿದೆ ಎಂದು ರವಿಶಂಕರ ಪ್ರಸಾದ್ ತಿಳಿಸಿದರು ಉದ್ದೇಶಿತ ತಿದ್ದುಪಡಿಗಳು ಉದ್ಯಮದ ಆದಾಯವನ್ನು ಹೆಚ್ಚಳ ಮಾಡಲಿದ್ದು ಉದ್ಯೋಗ ಸ್ಪಷ್ಟಿಗೆ ಚ್ವೆತನ್ನ